ಿ ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕೆ ಅಗತ್ಯ ಕ್ರಮ ಎಡಗೈ ತೋರು ಬೆರಳಿಗೆ ಶಾಹಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಸಂಜೀವ ಕುಮಾರ್ ಮಾಹಿತಿ ಿ ಸಾರ್ವತ್ರಿಕ ಚುನಾವಣೆ ಇಂದು ರಾಜ್ಯದ ಬಾಗಲಕೋಟೆ ಮತ್ತು ಚಿಕ್ಕೋಡಿ ಜಿಲ್ಲೆಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಅಭ್ಯರ್ಥಿಗಳ ಪರ ಪ್ರಚಾರ ಕಾರ್ಯ

ಪಾರದರ್ಶಕ ಮುಕ್ತ ಹಾಗೂ ನ್ನಾಯಸಮ್ನತ ಚುನಾವಣೆಗಾಗಿ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ

ರಾಜ್ಜದ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ಗ್ರಾಮಾಂತರ ಮಂಡ್ಚ ಮೈಸೂರು ಪಾಸನ ತುಮಕೂರು ಚಾಮರಾಜನಗರ ಉಡುಪಿ ಚಿಕ್ಕಮಗಳೂರು ಕೋಲಾರ ಚಿಕ್ಕಬಳ್ಳಾಮರ ಚಿತ್ರದುರ್ಗ ಹಾಗೂ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಗಳಲ್ಲಿ ಇಂದು ಮತದಾನ ನಡೆಯಲಿದೆ ಈಗ ನಮ್ಮ ಚಿಕ್ಕಬಳ್ಯಾಮರ ಪ್ರತಿನಿಧಿ ಚಂದ್ರಶೇಖರ ಅವರಿಂದ ಚಿಕ್ಕಬಳ್ಯಾಮರ ಕ್ಷೇತ್ರದ ಮತದಾನದ ಬಗ್ಗೆ ಹೆಚ್ಚಿನ ಮಾಹಿತಿ

ಚುನಾವಣೆಯನ್ನು ಮುಕ್ತ ಮತ್ತು ಶಾಂತಿಯುತವಾಗಿ ನಡೆಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಸಂಜೀವ ಕುಮಾರ್ ಹೇಳಿದ್ದಾರೆ

ಈ ಬಾರಿ ಎಡಗೈ ತೋರು ಬೆರಳಿಗೆ ಶಾಹಿ ಹಾಕಲಾಗುವುದು ಎಂದು ಹೇಳಿದರು ಮತಗಟ್ಟಿಗಳಲ್ಲಿ ಕುಡಿಯುವ ನೀರು ಶೌಜಾಲಯ ಪ್ರಥಮ ಚಿಕಿತ್ಸೆ ಕಿಟ್ಸ್ ಸೇರಿದಂತೆ ಪಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ

ಈಗ ಚಾಮನಗರದ ಪ್ರತಿನಿಧಿ ನಾಗೇಶ ಸೋಸಲೆ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ

ಇಂದು ಮತದಾನ ಇರುವ ಹಿನ್ನೆಲೆ ಮತದಾರ ಪಟ್ಟಿಯಲ್ಲಿ ಇರುವ ಎಲ್ಲರಿಗೂ ಮತ ಚಲಾಯಿಸಲು ಅನುಕೂಲವಾಗುವಂತೆ ಪಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಬೆಂಗಳೂರಿನಲ್ಲಿ ಮತದಾರರ ಅನುಕೂಲಕ್ಷಾಗಿ ಓಲಾ ಒಬರ್ ಸೇವೆಯನ್ನು ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ

ಮ್ಮೆಸೂರು ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಮತದಾನದ ಬಗ್ಗೆ ನಮ್ನ ಪ್ರತಿನಿಧಿ ನಂಜುಂಡಸ್ವಾಮಿ ಅವರಿಂದ ಇದೀಗ ಹೆಚ್ಚಿನ ಮಾಹಿತಿ

ಈ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಾಜ್ಯದ ಬಾಗಲಕೋಟೆ ಮತ್ತು ಚಿಕ್ಕೋಡಿ ಜಿಲ್ಲೆಗಳಲ್ಲಿ ಹಾಗೂ ಗುಜರಾತ್ ಮತ್ತು ಕೇರಳದ ತಿರುವನಂತಪುರದಲ್ಲಿ ನಡೆಯುವ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಕುಮಾರಸ್ವಾಮಿ ಅವರು ಇಂದು ಉತ್ತರಕನ್ನಡ ಬೆಳಗಾವಿ ಹಾಗೂ ಧಾರವಾಡ ಜಿಲ್ಲೆಗಳಿಗೆ ಭೇಟಿ ನೀಡಿ ಮತಯಾಚಿಸಲಿದ್ದಾರೆ

ಈ ಉತ್ಸವದ ಭಾಗವಾಗಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಸಂಜೀವಕುಮಾರ ಅವರು ರಾಜ್ಯದ ಪತ್ರಿಕಾ ಛಾಯಾಗ್ರಾಪಕರಿಗೆ ರಾಜ್ಯಮಟ್ಟದ ಛಾಯಾಚಿತ್ರ ಸ್ವರ್ಧೆ ಏರ್ಪಡಿಸಿದ್ದಾರೆ

ಿ ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕೆ ಆಗತ್ಯ ಕ್ರಮ ಎಡಗೈ ಶೋರು ಬೆರಳಿಗೆ ಶಾಹಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಸಂಜೀವ ಕುಮಾರ್ ಮಾಹಿತಿ ಿ ಸಾರ್ವತ್ರಿಕ ಚುನಾವಣೆ ಇಂದು ರಾಜ್ಯದ ಬಾಗಲಕೋಟೆ ಮತ್ತು ಚಿಕ್ಕೋಡಿ ಜಿಲ್ಲೆಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಅಭ್ಯರ್ಥಿಗಳ ಪರ ಪ್ರಚಾರ ಕಾರ್ಯ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು